ಈ ಕುರಿತಂತೆ ಎಲ್ಲಾ ರಾಜ್ಜಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಪತ್ರ ಬರೆದಿರುವ ಕೇಂದ್ರ ಸರ್ಕಾರ ಅಧಿಸೂಚಿತ ರಜಾ ದಿನಗಳನ್ನು ಒಳಗೊಂಡಂತೆ ಪ್ರತಿ ದಿನವೂ ಲಸಿಕಾ ಕೇಂದ್ರಗಳು ಕಾರ್ಯನಿರ್ವಹಿಸಲು ಸಾಧ್ಯವಾಗುವಂತೆ ಎಲ್ಲಾ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಜೇಕೆಂದು ಸೂಚಿಸಿದೆ

ದೇಶದಲ್ಲಿ ದೈನಂದಿನ ಕೋವಿಡ್ ಪ್ರಕರಣಗಳು ಮತ್ತು ಸಾವುಗಳು ನಿರಂತರವಾಗಿ ಏರಿಕೆಯಾಗುತ್ತಿವೆ

ವಿವಿಧ ರಾಜ್ವಗಳಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ ನಿರಂತರವಾಗಿ ದಿಢೀರ್ ಏರಿಕೆಯಾಗುತ್ತಿದೆ

ಚಕ್ತೀಸ್ಗಢ ಕರ್ನಾಟಕ ಕೇರಳ ಪಂಜಾಬ್ ಮತ್ತು ಮಧ್ಯಪ್ರದೇಶದಲ್ಲಿ ಪ್ರಕರಣಗಳ ಸಂಖ್ಯೆ ತೀವ್ರವಾಗಿ ಏರಿಕೆಯಾಗಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಬಿಜೆಪಿಯ ಹಿರಿಯ ನಾಯಕರು ತಮಿಳುನಾಡಿನಲ್ಲಿ ಇಂದು ವಿಧಾನಸಭಾ ಚುನಾವಣಾ ಪ್ರಜಾರದಲ್ಲಿ ತೊಡಗಿದ್ದಾರೆ ಮಧುರೈನಲ್ಲಿ ಚುನಾವಣಾ ರ್ಕಾಲಿಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರಮೋದಿ ತಮಿಳುನಾಡಿನಲ್ಲಿ ಎನ್ಡಿಎ ಒಕ್ಕೂಟ ನಿಚ್ದಳ ಬಹುಮತ ಪಡೆಯಲಿದೆ ದೇವಾಲಯ ನಗರಿ ಮಧುರೈ ಏಕ್ ಭಾರತ್ ಶ್ರೇಷ್ಠ ಭಾರತ್ಗೆ ಉತ್ತಮ ಉದಾಹರಣೆಯಾಗಿದೆ ನಗರದಲ್ಲಿ ವಿವಿಧ ರಾಜ್ಯಗಳ ಜನರು ವಾಸಿಸುತ್ತಿದ್ದಾರೆ ಎಂದರು ಎರಡನೇ ಬಾರಿಗೆ ಪ್ರಧಾನಮಂತ್ರಿ ಚುನಾವಣಾ ಪ್ರಚಾರಕ್ಕೆ ತಮಿಳುನಾಡಿಗೆ ಭೇಟಿ ನೀಡಿದ್ದಾರೆ ಎಐಎಡಿಎಂಕೆ ಓರಿಯ ನಾಯಕರಾದ ಮುಖ್ಯಮಂತ್ರಿ ಪಳನಿಸಾಮಿ ಮತ್ತು ಉಪಮುಖ್ಯಮಂತ್ರಿ ಒಪನ್ನೀರ್ ಸೆಲ್ವಂ ಮತ್ತಿತರ ನಾಯಕರು ರ್ಕಾಲಿಯಲ್ಲಿ ಭಾಗವಹಿಸಿದ್ದರು ಗೃಹಸಚಿವ ಅಮಿತ್ ಶಾ ಚೆನ್ನೈನಲ್ಲಿಂದು ಎನ್ಡಿಎ ಪರ ಪ್ರಚಾರ ನಡೆಸಲಿದ್ದಾರೆ ಪ್ರತಿಪಕ್ಷ ಡಿಎಂಕೆ ನಾಯಕ ಎಂ

ಸ್ಟಾಲಿನ್ ಕೂಡ ಇತ್ತೀಚೆಗೆ ಮಧುರೈನಲ್ಲಿ ಚುನಾವಣಾ ಪ್ರಚಾರ ನಡೆಸಿ ಐಜೆಪಿ ಎಐಎಡಿಎಂಕೆ ಮೈತ್ರಿಕೂಟ ಜಿಲ್ಲೆಯಲ್ಲಿ ಬಹು ನಿರೀಕ್ಷಿತ ಏಮ್ಸ್ ಸ್ಥಾಪನೆಗೆ ಮೊದಲ ಹೆಜ್ಜೆಯನ್ನೂ ಇಟ್ಟಲ್ಲ ಎಂದು ಟೀಟಿಸಿದರು ಇಂದು ಮಧ್ಯಾಪ್ನ ಕೇರಳಕ್ಕೆ ಭೇಟಿ ನೀಡಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಟ್ಟಣಂತಿಟ್ಟ ಜಿಲ್ಲೆಯ ಕೊನ್ನಿಯಲ್ಲಿ ಎನ್ಡಿಎ ಪರವಾಗಿ ಚುನಾವಣಾ ಪ್ರಜಾರ ಸಬ ಉದ್ದೇಶಿಸಿ ಮಾತನಾಡಲಿದ್ದಾರೆ ಪ್ರಧಾನಮಂತ್ರಿಯವರ ಭೇಟಿ ಓನ್ನೆಲೆಯಲ್ಲಿ ಈ ಪ್ರದೇಶದಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಇಂದು ಸಂಜೆ ಮೋದಿ ಅವರು ತಮಿಳುನಾಡಿನ ಕನ್ನಾಕುಮಾರಿಗೆ ತೆರಳಿ ಪ್ರಜಾರ ನಡೆಸಲಿದ್ದಾರೆ

ಪಶ್ಚಿಮ ಬಂಗಾಳದಲ್ಲಿ ಮೂರನೇ ಮತ್ತು ನಾಲ್ಕನೇ ಪಂತದ ಚುನಾವಣೆಗೆ ಪ್ರಚಾರ ತಾರಕ್ಕೇರಿದ್ದು ಇಂದು ಬಿಜೆಪಿ ಮತ್ತು ತ್ಯಣಮೂಲ ಕಾಂಗ್ರೆಸ್ನ ಹಿರಿಯ ನಾಯಕರು ಉತ್ತರ ಬಂಗಾಳದ ಜಿಲ್ಲೆಗಳಲ್ಲಿ ಬಿರುಸಿನ ಪ್ರಜಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಗುಡ್ ಫ್ರೈಡೆಯನ್ನು ಇಂದು ಆಚರಿಸಲಾಗುತ್ತಿದೆ ಏಸು ತ್ರಿಸ್ತನನ್ನು ಶಿಲುಬೆಗೇರಿಸಿದ ಈ ದಿನವನ್ನು ಗುಡ್ಫ್ರೈಡ್ ಯಾಗಿ ಆಚರಿಸಲಾಗುತ್ತದೆ ಎಲ್ಲೆಡೆ ಕ್ರೈಸ್ತ ಬಾಂಧವರು ವಿವಿಧ ಚರ್ಚ್ಗಳಿಗೆ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ಎಲ್ಲರ ಮೇಲಿನ ಪ್ರೀತಿಯಿಂದ ಮತ್ತು ಪಾಪಗಳಿಂದ ನರಳುತ್ತಿರುವವರಿಗಾಗಿ ಏಸುಕ್ರಿಸ್ತರು ಪ್ರಾಣ ತ್ಯಾಗಮಾಡಿದ್ದರು ಗುಡ್ಫ್ರೈಡೆ ಅಂಗವಾಗಿ ಶಕ್ತಿ ಮತ್ತು ಸಂತೋಷಕ್ಕಾಗಿ ಜನರು ಪರಸ್ಪರ ಶುಭ ಕೋರುತ್ತಿದ್ದಾರೆ

ಈಸ್ಟರ್ ಆಚರಣೆಗಳು ಬರುವ ಭಾನುವಾರ ಆರಂಭವಾಗಲಿವೆ ಪ್ರಧಾನಮಂತ್ರಿ ನರೇಂದ್ರಮೋದಿ ತಮ್ಮ ಸಂದೇಶದಲ್ಲಿ ಗುಡ್ ಫ್ರೈಡೆ ಏಸುಕ್ರಿಸ್ತನ ಹೋರಾಟ ಮತ್ತು ತ್ಯಾಗಗಳ ಬಗ್ಗೆ ನೆನಪಿಸುತ್ತದೆ ಅನುಕಂಪಕ್ಕೆ ನಿಜವಾದ ಅದ್ವರ್ಥನಾಮವಾದ ಏಸುಕ್ರಿಸ್ತ ಬಡವರು ಮತ್ತು ರೋಗಗಳಿಂದ ನರಳುತ್ತಿರುವವರಿಗಾಗಿ ತಮ್ಮನ್ನು ಅರ್ಪಿಸಿಕೊಂಡಿದ್ದರು ಎಂದು ಹೇಳಿದ್ದಾರೆ ಕಾರ್ಖಾನೆ ಗೋದಾಮು ಮತ್ತು ನಿರ್ಮಾಣ ಕಾರ್ಯದಲ್ಲಿ ತೊಡಗಿರುವ ಕಾರ್ಮಿಕರ ಸುರಕ್ಷತೆ ಆರೋಗ್ಯ ಮತ್ತು ಕೆಲಸದ ಸ್ಥಿತಿಗತಿ ಕುರಿತಂತೆ ಹಾಲಿ ಇರುವ ಕಾಯ್ದೆ ಮತ್ತು ನಿಯಮಗಳ ವರಿಶೀಲನೆಗೆ ಕೇಂದ್ರ ಸರ್ಕಾರ ತಜ್ಞರ ಮೂರು ಸಮಿತಿಗಳನ್ನು ರಚಿಸಿದೆ ಒಂದು ಸಮಿತಿ ಕಾರ್ಮಿಕರ ಸುರಕ್ಷತಾ ಮಾನದಂಡಗಳ ಕುರಿತು ಪರಾಮರ್ಶೆ ನಡೆಸಿದರೆ ಉಳಿದೆರಡು ಸಮಿತಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಯದಲ್ಲಿ ತೊಡಗಿರುವ ಕಾರ್ಮಿಕರ ಅಗ್ನಿ ಸುರಕ್ಷತೆ ನಿಯಮಗಳ ಕುರಿತು ಅಧ್ಯಯನ ನಡೆಸಲಿವೆ ಈ ಸಮಿತಿಗಳಲ್ಲಿ ದೇಶಾದ್ಯಂತ ಇರುವ ಖಾಸಗಿ ಹಾಗೂ ಸಾರ್ವಜನಿಕ ವಲಯದ ಕೈಗಾರಿಕೆಗಳ ವಿಷಯ ತಜ್ಞರು ಒಳಗೊಂಡಿದ್ದಾರೆ ಕೇಂದ್ರ ಕಾರ್ಮಿಕ ಸಚಿವ ಸಂತೋಷ್ ಗಂಗ್ವಾರ್ ಇತ್ತೀಚಿನ ದಿನಗಳಲ್ಲಿ ದುಡಿಯುವ ಸ್ಥಳಗಳಲ್ಲಿ ಹೆಚ್ಚಿನ ಬೆಂಕಿ ಆಕಸ್ಥಳಗಳು ಸಂಭವಿಸುತ್ತಿರುವುದರಿಂದ ಸುರಕ್ಷತಾ ತ್ರಮಗಳ ಬಗ್ಗೆ ಸಮಗ್ರವಾಗಿ ಪರಿಶೀಲನೆ ಮಾಡಬೇಕಾಗಿದೆ ಎಂದು ಹೇಳಿದ್ದಾರೆ

ಭಾರತ ರಸ್ತೆ ನಿರ್ಮಾಣ ಕಾರ್ಯದಲ್ಲಿ ಮಹತ್ವದ ಮೈಲಿಗಲ್ಲು ಸಾಧಿಸಿದ್ದು ಕಳೆದ ಹಣಕಾಸು ವರ್ಷದಲ್ಲಿ ಇತರೆ ಎಲ್ಲ ದೇಶಗಳಿಗಿಂತ ಹೆಚ್ಚಿನ ಪ್ರಮಾಣದ ಹೆದ್ದಾರಿಯನ್ನು ನಿರ್ಮಿಸಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ

ಈ ಮಧ್ಯೆ

ಜಮ್ಮು ಕಾಶ್ಮೀರದ ಮಲ್ವಾಮ ಜಿಲ್ಲೆಯ ಕಾಕ್ಮೋರ ಪ್ರದೇಶದಲ್ಲಿ ಭದ್ರತಾ ಪಡೆಗಳೊಂದಿಗೆ ನಡೆದ ಗುಂಡಿನ ಚಕಮಕಿಯಲ್ಲಿ ಮೂವರು ಭಯೋತ್ವಾದಕರು ಹತರಾಗಿದ್ದಾರೆ ಇತ್ತೀಜನ ವರದಿ ಬಂದಾಗ ಕಾರ್ಯಾಚರಣೆ ಮುಂದುವರೆದಿದ್ದು ಹೆಜ್ವಿನ ವಿವರಗಳಿಗೆ ಕಾಯಲಾಗುತ್ತಿದೆ

ಸುರಂಗದಲ್ಲಿ ನಮ್ಮಗಜ್ಜಾದ ಬೋಗಿಗಳನ್ನು ತೆರವುಗೊಳಿಸಲು ರಕ್ಷಣಾ ಕಾರ್ಯದ ಸಿಬ್ಬಂದಿ ಹರಸಾಹಸ ಪಡುತ್ತಿದ್ದಾರೆ